ಕಡಿಮೆ ವೆಚ್ಚದ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ದೇಶದ ಬೆಳವಣಿಗೆಯನ್ನು ವೇಗವಾಗಿ ಹೆಚ್ಚಿಸಲು ಸಹಾಯವಾಗುವಂತೆ ವಿಜ್ಞಾನಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೋರಿಕೆ

ಪಿಎನ್ಬಿ ಹಗರಣದ ಪ್ರಮುಖ ಆರೋಪಿ ಮೆಹುಲ್ ಚೋಕ್ಟಿಗೆ ಚಾರಿ ನಿರ್ದೇಶನಾಲಯದಿಂದ ಜಾರಿಯಾಗಿರುವ ಜಾಮೀನು ರಹಿತ ವಾರೆಂಟ್ ರದ್ದುಪಡಿಸಲು ಮುಂಬೈ ನ್ವಾಯಾಲಯ ನಕಾರ

ಹೆಡ್ ದೇಶದ ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸಲು ಕಡಿಮೆ ವೆಚ್ಚದ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಬೇಕು ಹಾಗೂ ಭಾರತದ ಬೆಳವಣಿಗೆಯನ್ನು ವೇಗವಾಗಿ ಹೆಚ್ಚಿಸಲು ಸಹಾಯ ಮಾಡಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಜ್ಞಾನಿಗಳನ್ನು ಕೋರಿದ್ದಾರೆ ಪುಣೆಯಲ್ಲಿ ನಿನ್ನೆ ಅವರು ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳ ಜತೆಗಿನ ಸಂವಾದದ ವೇಳೆ ಮಾತನಾಡಿದರು ಇದೇ ವೇಳೆ ಸಂಸ್ಥೆಯ ವಿಜ್ಞಾನಿಗಳು ಹೊಸ ವಸ್ತುಗಳು ಮತ್ತು ಶುದ್ಧ ಇಂಧನ ಅನ್ವಯಿಕ ಸಾಧನಗಳಿಂದ ಕೃಷಿ ಜೈವಿಕ ತಂತ್ರಜ್ಞಾನ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಮ್ಯಾಪಿಂಗ್ ವರೆಗಿನ ವಿವಿಧ ವಿಷಯಗಳ ಕುರಿತು ಪ್ರಧಾನಮಂತ್ರಿಯವರ ಮುಂದೆ ಪ್ರಸ್ತುತಪಡಿಸಿದರು ಅಣು ಜೀವಶಾಸ್ತ್ರ ಆ್ಯಂಟಮೈಕ್ರೋಬಿಯಲ್ ಪ್ರತಿರೋಧ ಹವಾಮಾನ ಅಧ್ಯಯನಗಳು ಮತ್ತು ಗಣಿತ ಹಣಕಾಸು ಸಂಶೋಧನೆಗಳು ಒಳಗೊಂಡಂತೆ ವಿವಿಧ ಕ್ಷೇತ್ರಗಳಲ್ಲಿನ ಅತ್ಯಾಧುನಿಕ ತಂತ್ರಜ್ಞಾನಗಳು ಪ್ರದರ್ಶನಗೊಂಡವು ವಿಜ್ಞಾನಿಗಳ ಈ ಉಪಯುಕ್ತ ಮಾಹಿತಿಗೆ ಪ್ರಧಾನಮಂತ್ರಿಯವರೂ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದಕ್ಕೂ ಮುನ್ನ ನರೇಂದ್ರ ಮೋದಿ ಅವರು ಪುಣೆ ಕ್ಯಾಂಪಸ್ನಲ್ಲಿರುವ ಭಾರತೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗೆ ಭೇಟ ನೀಡಿ ವಿದ್ಯಾರ್ಥಿಗಳು ಮತ್ತು ಸಂಶೋಧನಾಕಾರರೊಂದಿಗೆ ಸಮಾಲೋಚನೆ ನಡೆಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಣೆಯಲ್ಲಿ ನಿನ್ನೆ ಮೊಲೀಸ್ ಮಹಾನಿರ್ದೇಶಕರು ಮತ್ತು ಉಪ ನಿರ್ದೇಶಕರುಗಳ ಅಖಿಲ ಭಾರತ ಸಮಾವೇಶದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಆಂತರಿಕ ಭದ್ರತೆ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು

ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಹ ಭಾಗವಹಿಸಿದ್ದರು ಎಲ್ಲರಿಗೂ ಅಗತ್ಯವಾಗಿ ನ್ಯಾಯ ಒದಗಿಸಲು ನ್ಯಾಯಾಂಗದ ಅಧಿಕಾರಿಗಳು ಮುಂದಾಗಬೇಕು ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಜೋಧಪುರದಲ್ಲಿ ನಿನ್ನೆ ಅವರು ರಾಜಾಸ್ತಾನ ಹೈಕೋರ್ಟ್ನ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿ ಕಾನೂನು ಸೇವೆಗಳು ಅಗತ್ತವಿರುವವರೆಗೆ ತ್ವರಿತವಾಗಿ ಹಾಗೂ ಕಡು ಬಡವರಿಗೆ ಉಚಿತವಾಗಿ ಲಭ್ಯವಾಗುವಂತೆ ಮಾಡಲು ನ್ಯಾಯಾಂಗ ಅಧಿಕಾರಿಗಳು ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದು ಸಲಹೆ ಮಾಡಿದರು ಕಾನೂನು ಸೇವೆಗಳು ದುಬಾರಿಯಾಗುತ್ತಿದ್ದು ಸಮಾಜದ ಕಡು ಬಡವರಿಗೆ ಕೈಗೆಟುಕುವದು ಅಸಾಧ್ಯವಾಗಿದ್ದು ಕಾನೂನು ಸೇವೆಗಳನ್ನು ಕಡು ಬಡವರಿಗೆ ಉಚಿತವಾಗಿ ಸಕಾಲದಲ್ಲಿ ದೊರೆಯುವಂತೆ ಮಾಡಲು ನ್ಯಾಯಾಂಗದ ಅಧಿಕಾರಿಗಳು ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದರು

ಕೋಲ್ನತಾ ಖಾನ್ಪುರ್ ದೆಹಲಿ ನೋಯ್ಡಾ ಹೈದರಾಬಾದ್ ಮತ್ತು ಇನ್ನಿತರ ಕಡೆಗಳಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ ಎಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ತಿಳಿಸಿದೆ ಷೇರು ದಲ್ಲಾಳಿಗಳು ಮತ್ತು ವ್ಲಾಪಾರಿಗಳು ತೆರಿಗೆ ವಂಚಿಸಿರುವ ಆರೋಪದ ಮೇರೆಗೆ ಈ ದಾಳಿ ನಡೆಸಲಾಗಿದ್ದು

ಮಾನವರೊಂದಿಗೆ ಪುಸ್ತಕಗಳನ್ನು ಬದಲಿಸುವ ಪ್ರಯತ್ನದ ಪರಿಕಲ್ಪನೆ ಭಾಗವಾಗಿ ಕರ್ನಾಟಕದ ಅರಮನೆ ನಗರಿ ಮ್ನೆಸೂರಿನಲ್ಲಿ ಇಂದು ಮಾನವ ಗ್ರಂಥಾಲಯ ಕಾರ್ಯಕ್ರಮ ನಡೆಯಲಿದೆ ಮ್ನೆಸೂರು ವಿಭಾಗದ ಮಾನವ ಗ್ರಂಥಾಲಯದ ಸಂಸ್ಥಾಪಕಿ ಕೆ ಪವಿತ್ರ ಈ ವಿಷಯ ತಿಳಿಸಿದ್ದು

ಭಾರತದಲ್ಲಿ ಬೆಂಗಳೂರು ಹೈದರಾಬಾದ್ ಮುಂಬೈ ಮತ್ತು ದೆಹಲಿಯಂತಹ ಮಹಾನಗರಗಳಲ್ಲೂ ಮಾನವ ಗ್ರಂಥಾಲಯಗಳವೆ ಎಂದು ಹೇಳಿದ್ದಾರೆ ಹೆಡ್ ಬಹುಕೋಟ ಮೊತ್ತದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವಂಚನೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ವಜ್ರಾಭರಣ ವ್ಯಾಪಾರಿ ಮೆಹುಲ್ ಚೋಕ್ಷಿ ವಿರುದ್ದ ಜಾರಿ ನಿರ್ದೇತನಾಲಯ ಜಾರಿ ಮಾಡಿರುವ ಜಾಮೀನು ರಹಿತ ವಾರೆಂಟ್ ರದ್ದುಪಡಿಸಲು ಮುಂಬೈ ನ್ಯಾಯಾಲಯ ತಿರಸ್ಕರಿಸಿದೆ ಅಕ್ರಮ ಹಣಕಾಸು ವರ್ಗಾವಣೆ ತಡೆ ಕಾಯ್ದೆ ಪ್ರಕರಣಗಳ ವಿಶೇಷ ನ್ವಾಯಾಧೀಶ ವಿ

ಬಾರ್ಡೆ ಅವರು ಮೆಹುಲ್ ಜೋಕ್ಷಿಗೆ ಇದರಿಂದ ಈ ವಿನಾಯಿತಿ ನೀಡಲು ನಿರಾಕರಿಸಿದ್ದಾರೆ ಅನಾರೋಗ್ಯ ಹಾಗೂ ಆತನ ಪ್ರಾಣಕ್ಕೆ ಬೆದರಿಕೆ ಇರುವ ಹಿನ್ನೆಲೆಯಲ್ಲಿ ಮೆಹುಲ್ ಚೋಕ್ಸಿ ಭಾರತಕ್ಕೆ ಪ್ರಯಾಣಿಸಲು ಸಾಧ್ಯವಿಲ್ಲವೆಂದು ಆತನ ಪರ ವಕೀಲರು ನ್ನಾಯಾಲಯಕ್ಕೆ ಆರ್ಜಿ ಸಲ್ಲಿಸಿದ್ದರು ಆದರೆ ನ್ನಾಯಾಲಯ ಇದನ್ನು ಪುರಸ್ತರಿಸಿಲ್ಲ ಕರ್ನಾಟಕದ ಜತೆಗಿನ ಗಡಿ ವಿವಾದ ಪ್ರಕರಣದ ಕುರಿತಂತೆ ತಮ್ನ ಸರ್ಕಾರದ ಪ್ರಯತ್ನಕ್ಷೆ ಸಂಬಂಧಿಸಿದಂತೆ ಸಮನ್ವಯ ಸಾಧಿಸಲು ಮಹಾರಾಷ್ಷ ಮುಖ್ಯಮಂತ್ರಿ ಉದ್ದವ್ ಶಾಕ್ರೆ ಅವರು ಸಚಿವರುಗಳಾದ ಚಂಗನ್ ಭುಜಬಲ್ ಮತ್ತು ಏಕನಾಥ್ ಸಿಂಧ್ದ ಅವರನ್ನು ಸಮನ್ವಯಕಾರರನ್ನಾಗಿ ನೇಮಕ ಮಾಡಿದ್ದಾರೆ ಮಹಾರಾಷ್ಷ ಮತ್ತು ಕರ್ನಾಟಕದ ನಡುವೆ ಬೆಳಗಾವಿ ಸೇರಿದಂತೆ ಅನೇಕ ಗಡಿ ಪ್ರದೇಶಗಳ ವಿಚಾರವಾಗಿ ಸುಪ್ರೀಂಕೋರ್ಟ್ನಲ್ಲಿ ಸುಮಾರು ವರ್ಷಗಳಿಂದ ಪ್ರಕರಣಗಳು ಇತ್ಲರ್ಥವಾಗದೆ ಬಾಕಿ ಉಳಿದಿವೆ ಈ ಹಿನ್ನೆಲೆಯಲ್ಲಿ ಗಡಿ ವಿವಾದಗಳ ವಿಷಯದ ಕುರಿತು ಸಮನ್ವಯ ಸಾಧಿಸಲು ಈ ಇಬ್ಲರು ಸಚಿವರನ್ನು ನೇಮಕ ಮಾಡಿದ್ದಾರೆ ಅಲ್ಲದೇ ಸುಪ್ರೀಂಕೋರ್ಟ್ನಲ್ಲಿ ಮಹಾರಾಷ್ಟವನ್ನು ಪ್ರತಿನಿಧಿಸುತ್ತಿರುವ ವಕೀಲರುಗಳೊಂದಿಗೆ ಉದ್ದವ್ ಶಾಕ್ರೆ ಅವರು ಮಾತುಕತೆ ನಡೆಸಲು ನಿರ್ಧರಿಸಿದ್ದಾರೆ ಮಹಾರಾಷ್ಟ ಪೊಲೀಸರು ಗಡ್ಡಿರೋಲಿ ಜಿಲ್ಲೆಯಲ್ಲಿ ಪ್ರಮುಖ ನಕ್ಲಲ್ ಪಾರ್ವತಿ ಸಡ್ಲೆಕ್ಳನ್ನು ಬಂಧಿಸಿದ್ದಾರೆ

ಆಕಾಶವಾಣಿಯಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಕ್ರಮವಾಗಿ ಪಂದ್ಲದ ವೀಕ್ಷಕ ವಿವರಣೆಯನ್ನು ನೇರ ಪ್ರಸಾರ ಮಾಡಲಾಗುತ್ತದೆ

ಭಾರತೀಯ ಕುಸ್ತಿಪಟುಗಳು ಸಹ ಅತ್ಯುತ್ತಮ ಪ್ರದರ್ಶನ ನೀಡಿದ್ದು

ಭಾರತದ ಪೂಟರ್ಗಳು ಎಲ್ಲಾ ಮೂರು ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ